ತುರ್ತು ಸಂದರ್ಭದಲ್ಲಿ ಫಲಾನುಭವಿ ಕೂಡಲೇ ತಮ್ನ ಖಾತೆಯಿಂದ ಪಣ ಪಡೆಯಲು ಅವಕಾಶವಿರುತ್ತದೆ

ಲಾಕ್ಡೌನ್ನ ಹೊಸ ಮಾರ್ಗಸೂಚಿಗಳಲ್ಲಿ ಕೆಂಪು ವಲಯಗಳಲ್ಲಿ ಕ್ಷಾರದ ಅಂಗಡಿಗಳು ಸ್ವಾ ಮತ್ತು ಸಲೂನ್ಗಳನ್ನು ಹೊರತು ಪಡಿಸಿ ವಾಣಿಜ್ಯ ಮತ್ತು ಖಾಸಗಿ ಉದ್ದಮಗಳಾದ ಮುದ್ರಣ ಮತ್ತು ಎಲೆಕ್ಟಾನಿಕ್ ಮಾಧ್ಯಮ ಐಟಿ ಮತ್ತು ಐಟಿ ಸಂಬಂಧಿತ ಸೇವೆಗಳು ಡೇಟಾ ಮತ್ತು ಕಾಲ್ ಸೆಂಟರ್ಗಳು ಶೈತ್ಯಾಗಾರ ಮತ್ತು ಗೋದಾಮು ಸೇವೆಗಳು ಖಾಸಗಿ ಭದ್ರತೆ ಸೌಲಭ್ಯ ನಿರ್ವಹಣಾ ಸೇವೆಗಳು ಮತ್ತು ಸ್ವಯಂ ಉದ್ಯೋಗಿಗಳು ಒದಗಿಸುವ ಸೇವೆಗಳಿಗೆ ಅವಕಾಶ ಒದಗಿಸಲಾಗಿದೆ ಡಿ ಧ ವೈದ್ಯಕೀಯ ಸಾಧನಗಳು ಅವುಗಳ ಕಜ್ವಾ ವಸ್ತುಗಳು ಸೇರಿದಂತೆ ಅಗತ್ಯ ಮಸ್ತುಗಳ ಉತ್ಪಾದನಾ ಘಟಕಗಳು ಅವುಗಳ ಪೂರೈಕೆ ಸರಪಳಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಸೇಣಬಿನ ಉದ್ದಮ ಐಟಿ ಹಾರ್ಡ್ವೇರ್ ಮತ್ತು ಪ್ಚಾಕೇಜಿಂಗ್ ವಸ್ತುಗಳ ಉತ್ಪಾದನಾ ಘಟಕಗಳಗೂ ಹೊಸ ಮಾರ್ಗಸೂಚಿಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕಿತ್ತಳೆ ವಲಯಗಳಲ್ಲಿ ಕೆಂಪು ವಲಯದಲ್ಲಿ ಅನುಮತಿಸಲಾದ ಚಟುವಟಿಕೆಗಳ ಜೊತೆಗೆ ಟ್ವಾಕ್ಲಿ ಮತ್ತು ಕ್ಯಾಬ್ ಗಳಲ್ಲಿ ಒಬ್ಬ ಚಾಲಕ ಮತ್ತು ಇಬ್ಬರು ಪ್ರಯಾಣಿಕರೊಂದಿಗೆ ಮಾತ್ರ ಸಂಚರಿಸಲು ಅನುಮತಿಸಲಾಗಿದೆ ಅಂತರ ಜಿಲ್ಲಾ ಸಂಚಾರಕ್ಕೆ ನಾಲ್ಕು ಚಕ್ರ ವಾಹನಗಳಲ್ಲಿ ಚಾಲಕ ಮತ್ತು ಇಬ್ಬರು ಪ್ರಯಾಣಿಕರಿಗೆ ಸಂಚರಿಸಲು ಅವಕಾಶವಿರುತ್ತದೆ ಪಸಿರು ವಲಯಗಳಲ್ಲಿ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಗೃಪ ಸಚಿವಾಲಯದ ಮಾರ್ಗಸೂಚಿಗಳು ದೇಶಾದ್ಯಂತ ನಿ ೇಧಿಸಲಾಗಿರುವ ಸೀಮಿತ ಚಟುವಟಿಕೆಗಳನ್ನು ಹೊರತು ಪಡಿಸಿ ಉಳಿದೆಲ್ಲಾ ಚಟುವಟಿಕೆಗಳಿಗೆ ಅವಕಾಶ ನೀಡಿವೆ ಬಸ್ಗಳು ಶೇ

ಸರಬರಾಜು ಸರಪಳಿಯನ್ನು ನಿರ್ವಹಿಸಲು ಎಲ್ಲಾ ಸರಕುಗಳ ಸಂಜಾರಕ್ಕೆ ಅನುಮತಿ ನೀಡಲಾಗಿದೆ ಆರೋಗ್ಯ ಸೇತು ಆಪ್ ಸಂಪೂರ್ಣ ವೈಜ್ಞಾನಿಕ ಸಾಧನವಾಗಿದೆ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪ ್ಟಪಡಿಸಿದ್ದಾರೆ ಸಮೀಪದಲ್ಲಿ ಕೊರೊನಾ ಸೋಂಕಿತ ವ್ಯಕ್ತಿ ಇದ್ದರೆ ಈ ಸಾಧನ ಎಚ್ವರಿಸುತ್ತದೆ ಈ ಸಾಧನದಲ್ಲಿ ಸಂಗ್ರಹಿಸಲಾಗುವ ಖಾಸಗಿ ಅಂಶಗಳ ಗೌಪ್ಚತೆಯ ಬಗ್ಗೆ ಜನರು ಯಾವುದೇ ಆತಂಕ ಪಡಬೇಕಾದ ಅಗತ್ತವಿಲ್ಲ ಎಂದು ಅವರು ಹೇಳಿದ್ದಾರೆ ಮುಂದಿನ ಒಂದರೆಡು ವ ಗಳ ಕಾಲ ಈ ಆಪ್ ಮುಂದುವರಿಯಲಿದೆ ಲಾಕ್ಡೌನ್ ಶೀಘ್ರದಲ್ಲೇ ಕೊನೆಗೊಳ್ಳುವ ನಿರೀಕ್ಷೆಯಿದೆ

ಮಾದ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಪ್ರಧಾನ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ದೇಶ ಕೊರೊನಾ ವೈರಸ್ ಅನ್ನು ಪರಿಣಾಮಕಾರಿಯಾಗಿ ಎದುರಿಸುತ್ತಿರುವುದನ್ನು ಭಾರತದ ಮಾದರಿಯಾಗಿ ನೋಡಬೇಕಾಗಿದೆ ಅಂಕಿ ಅಂಶಗಳಂತೆ ಭಾರತದ ಮಾದರಿ ಯಶಸ್ವಿಯಾಗಿ ವಸುದೈವ ಕುಟಂಬಕಂ ಸ್ಫೂರ್ತಿಯೊಂದಿಗೆ ಭಾರತ ನೂರಕ್ಕೂ ಹೆಚ್ಚು ದೇಶಗಳಿಗೆ ಔಷಧಗಳನ್ನು ಮೂರೈಸಿದೆ

ಥಾಯ್ಲೆಂಡ್ಗೆ ಕೋವಿಡ್ ಬಿಕ್ಕಟ್ಟು ಎದುರಿಸಲು ಅಗತ್ಯ ನೆರವು ನೀಡುವುದಾಗಿ ಮಾತುಕತೆ ವೇಳೆ ಥಾಯ್ಲೆಂಡ್ ಪ್ರಧಾನಿಗೆ ತಿಳಿಸಿರುವುದಾಗಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಕೊರೊನಾ ಸೋಂಕಿನ ವಿರುದ್ಧ ತಮ್ಮ ಪ್ರಾಣವನ್ನೂ ಲೆಕ್ಕಿಸದೇ ಹೋರಾಡುತ್ತಿರುವ ವೈದ್ಯಕೀಯ ಸಿಬ್ಬಂದಿ ಆರೋಗ್ಯ ಪಾಗೂ ನೈರ್ಮಲ್ಯ ಕಾರ್ಯಕರ್ತರು ಮತ್ತು ಮೊಲೀಸ್ ಸಿಬ್ಬಂದಿಗೆ ಬೆಂಬಲ ಸೂಚಕವಾಗಿ ಸಶಸ್ತ ಪಡೆಗಳು ನಾಳೆ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಪಮ್ಮಿಕೊಂಡಿರುವುದಾಗಿ ರಕ್ಷಣಾ ಸಿಬ್ಬಂದಿ ಕ್ಷೇತ್ರದ ವರಿಷ್ಠ ಬಿಪಿನ್ ರಾವತ್ ತಿಳಿಸಿದ್ದಾರೆ ಭಾರತೀಯ ವಾಯುಪಡೆಯ ವಿಮಾನಗಳು ಉತ್ತರ ಶುದಿಯ ಶ್ರೀನಗರದಿಂದ ದಕ್ಷಿಣದ ಶಿರುವನಂತಮರಂವರೆಗೆ ಮತ್ತು ಪೂರ್ವದ ದಿಬ್ರೂಫಡದಿಂದ ಪಶ್ಚಿಮ ತುದಿಯ ಕಛ್ ಮರುಭೂಮಿಯವರೆಗೆ ದೇಶದ ಉದ್ದಗಲಕ್ಕೂ ವೈಮಾನಿಕ ಪರೇಡ್ ನಡೆಸಿ ಕೊರೊನಾ ವೀರರಿಗೆ ನಮನ ಸಲ್ಲಿಸಲಿವೆ ಹೆಡ್ ಸಶಸ್ತ ಪಡೆಗಳ ನಿರ್ಧಾರವು ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಆರೋಗ್ಯ ಕಾರ್ಯಕರ್ತರು ಮಾದ್ಯಮ ಮತ್ತು ಭದ್ರತಾ ಸಿಬ್ಬಂದಿಯಲ್ಲಿ ನೈತಿಕ ಸ್ಟ್ರರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲಿದೆ ಎಂದು ಗೃಪ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಬಿಕ್ಟಟ್ಟನ ಈ ಸಮಯದಲ್ಲಿ ಕೊರೊನಾ ವಾರಿಯರ್ಸ್ಗೆ ಧನ್ಡವಾದ ಸಲ್ಲಿಸಲು ದೇಶದ ಪ್ರಜೆಗಳೆಲ್ಲಾ ಒಗ್ಗೂಡಬೇಕು ಎಂದು ಅಮಿತ್ ಶಾ ಕರೆ ನೀಡಿದ್ದಾರೆ

ಜಿಲ್ಲಾಡಳಿತಗಳ ಸಹಕಾರದೊಂದಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಪ್ರಮುಖ ತಜ್ಞ ವೈದ್ಯರಿಗೆ ಸೋಮವಾರದಿಂದ ಜಾಗ್ಟತಿ ಕರ್ನಾಟಕ ಎಂಬ ಕಾರ್ಯಕ್ರಮದಡಿ ತರಬೇತಿ ನೀಡಲಾಗುತ್ತಿದೆ ಎಂದು ಪ್ರಕಟಣೆ ತಿಳಿಸಿದೆ ಹೆಡ್ ಕೇಂದ್ರ ಸರ್ಕಾರದ ಮಾರ್ಗಸೂಜಿಯಂತೆ ಕಂಟ್ಟೆನ್ಸೆಂಟ್ ವಲಯ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಅರ್ಥಿಕ ಚಟುವಟಿಕೆಗಳನ್ನು ಆರಂಭಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಸಂವಾದದ ಮೂಲಕ ಸೂಚನೆ ನೀಡಿದ್ದಾರೆ ಅಂತರ್ಜಿಲ್ಲೆ ಮತ್ತು ಅಂತಾರಾಜ್ಯಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಒದಗಿಸುತ್ತಿದ್ದು ಪ್ರಯಾಣಿಕರಿಂದ ಎರಡು ಪಟ್ಟು ದರ ವಸೂಲಿ ಮಾಡಬಾರದು ಎಂದು ಆದೇಶಿಸಿದ್ದಾರೆ